ಆರ್ ಪೇಟೆ ಹುಣಸೂರು ಹಾಗೂ ಬೆಂಗಳೂರಿನ ಕೆ ಆರ್ ಪುರ ಯಶವಂತಪುರ ಮಹಾಲಕ್ಷ್ಮಿ ಲೇಔಟ್ ಮತ್ತು ಶಿವಾಜಿನಗರ ಸೇರಿವೆ ಎಂದು ಅವರು ತಿಳಿಸಿದರು

ಅನರ್ಹಗೊಂಡ ಶಾಸಕರ ಅರ್ಜೆ ವಿಚಾರಣೆ ಸುಪ್ರೀಂಕೋರ್ಟ್ ಮುಂದಿದ್ದು ಬರುವ ಬುಧವಾರ ತೀರ್ಮ ನಿರೀಕ್ಷಿಸಲಾಗಿದೆ ಚುನಾವಣಾ ಆಯೋಗ ತನ್ನ ಕಾರ್ಯಕ್ರಮದಂತೆ ಚುನಾವಣಾ ಪ್ರಕ್ರಿಯೆ ಪ್ರಕಟಿಸಿದೆ ಎಂದು ಸಂಜೀವ್ ಕುಮಾರ್ ಹೇಳಿದರು

ಮಸೀದಿಗಳಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಗುತ್ತಿದೆ ಈದ್ ಮಿಲಾದ್ ಅಂಗವಾಗಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ತು ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶುಭಾಶಯ ಕೋರಿದ್ದಾರೆ ಹಬ್ಬವು ಸಮಾಜದಲ್ಲಿ ಸಾಮರಸ್ಥ ಮತ್ತು ಸೌಹಾರ್ದತೆಗೆ ಸ್ಕೂರ್ತಿ ನೀಡುತ್ತದೆ ಎಂದು ಪ್ರಧಾನಮಂತ್ರಿ ಹೇಳದ್ದಾರೆ ರಾಜ್ಯದಲ್ಲೂ ಈದ್ ಮಿಲಾದ್ ಅನ್ನು ಶ್ರದ್ಹಾ ಭಕ್ತಿಯಂದ ಆಚರಿಸಲಾಗುತ್ತಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮುಸ್ಲಿಂ ಬಾಂಧವರು ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಪರಸ್ವರ ಶುಭಾಶಯ ವಿನಿಮಯ ಮಾಡಿಕೊಂಡರು

ಶಿವಶಂಕರ ರೆಡ್ಡಿ ವಿರುದ್ದ ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಶಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಗೌರಿಬಿದನೂರು ತಾಲೂಕಿನ ಮಂಚೇನಹಳ್ಳಿ ಹೋಬಳಿಯನ್ನು ರಾಜ್ಯ ಸರ್ಕಾರ ಇತ್ತೀಚೆಗೆ ಹೊಸ ತಾಲೂಕಾಗಿ ಫೋಷಣೆ ಮಾಡಿ ಹಲವು ಗ್ರಾಮ ಪಂಚಾಯತ್ಗಳನ್ನು ಇದರಲ್ಲಿ ಸೇರ್ಪಡೆಗೊಳಿಸಿತ್ತು ಈ ಕುರಿತು ಡಾ

ಸುಧಾಕರ್ ಪ್ರಕ್ರಿಯೆಗೆ ಶಾಸಕ ಎನ್ ಹೆಚ್ ಶಿವಶಂಕರರೆಡ್ಡಿ ನೀಡಿದ ಹೇಳಿಕೆ ಪ್ರಶ್ನಿಸಿ ಅನರ್ಹಗೊಂಡ ಶಾಸಕರ ಬೆಂಬಲಿಗರೊಬ್ಲರು ನ್ಯಾಯಾಲಯದ ಮೊರೆ ಹೋಗಿದ್ದರು

ಹೆಚ್ ಶಿವಶಂಕರರೆಡ್ಡಿ ವಿರುದ್ದ ಪ್ರಕರಣ ದಾಖಲಿಸುವಂತೆ ಹಾಗೂ ತನಿಖೆ ನಡೆಸುವಂತೆ ಚಿಕ್ಕಬಳ್ಳಾಮರ ಮೊಲೀಸ್ ಉಪಾಧೀಕ್ಷರಿಗೆ ನ್ಯಾಯಾಲಯ ಸೂಚಿಸಿದ ಹಿನ್ನೆಲೆಯಲ್ಲಿ ಭಾರತೀಯ ದಂಡ ಸಂಹಿತೆಯ ವಿವಿಧ ವಿಧಿಯಡಿ ಪ್ರಕರಣ ದಾಖಲಿಸಲಾಗಿದೆ

ತಾಯಿ ಮತ್ತು ಶಿಶು ಮರಣ ಪ್ರಮಾಣ ಇಳಿಕೆ ಕುರಿತು ತಾಯಿ ಆರೋಗ್ಯ ಕುಟುಂಬ ಕಲ್ಯಾಣ ಮತ್ತು ಆಶಾ ಕಾರ್ಯಕ್ರಮದ ಉಪನಿರ್ದೇಶಕ ಡಾ

ರಾಜ್ಕುಮಾರ್ ಆಕಾಶವಾಣಿಗೆ ಮಾಹಿತಿ ನೀಡಿದರು

ತೋಟದಲ್ಲಿದ್ದಾಗ ರೈತನ ಮೇಲೆ ಕಾಡಾನೆ ನಿನ್ನೆ ರಾತ್ರಿ ದಾಳಿ ನಡೆಸಿತು ಕೂಡಲೇ ಗಾಯಾಳುವನ್ನು ಆಸ್ತತ್ರೆಗೆ ಸಾಗಿಸಲಾಯಿತಾದರೂ ಆತ ಮೃತಪಟ್ಟನೆಂದು ವರದಿ ತಿಳಿಸಿದೆ